ಕೇರಳದಲ್ಲಿ ದ್ವಢಪಟ್ಟರುವ ಮೂರು ಕೊರೋನಾ ವೈರಸ್ ಪ್ರಕರಣದ ರೋಗಿಗಳಿಗೆ ಪ್ರತ್ಯೇಕ ವಾರ್ಡ್ಗಳಲ್ಲಿ ಚಿಕಿತ್ವೆ ಕಲ್ಪಿಸಲಾಗುತ್ತಿದ್ದು ಅವರ ಆರೋಗ್ಲ ಸ್ವಿರವಾಗಿದೆ ಎಂದು ವರದಿಯಾಗಿದೆ

ಆತನಿಗೆ ಪ್ರತ್ನೇಕ ವಾರ್ಡ್ನಲ್ಲಿ ಚಿಕಿತ್ಸೆ ಆರಂಭಿಸಲಾಗಿದೆ

ಚೀನಾದಿಂದ ಭೌತಿಕ ವೀಸಾಕ್ಷೆ ಆನ್ಲೈನ್ನಲ್ಲಿ ಅರ್ಜ ಸಲ್ಲಿಸುವುದನ್ನು ಸಹ ಅಮಾನತುಗೊಳಿಸಲಾಗಿದೆ ಚೀನಾ ರಾಷ್ಟೀಯರಿಗೆ ಮಂಜೂರು ಮಾಡಲಾಗಿರುವ ಈ ವೀಸಾಗಳ ಸಿಂಧುತ್ವವನ್ನು ತಾತಾಲಿಕವಾಗಿ ರದ್ದುಪಡಿಸಲಾಗಿದೆ ಭಾರತಕ್ಕೆ ಭೇಟ ನೀಡಲೇಬೇಕೆಂಬ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇರುವವರು ಬೀಜಿಂಗ್ನಲ್ಲಿರುವ ಭಾರತೀಯರ ರಾಯಭಾರ ಕಚೇರಿ ಅಥವಾ ಶಾಂಫ್ಲೆ ಗ್ವಾಂಜೂ ಕಾನ್ಸಲೇಟ್ ಕಚೇರಿಗಳನ್ನು ಸಂಪರ್ಕಿಸುವಂತೆ ಸೂಚಿಸಲಾಗಿದೆ

ಕೇಂದ್ರ ಸಂಪುಟ ಕಾರ್ಯದರ್ಶಿ ನಿನ್ನೆ ದೆಹಲಿಯಲ್ಲಿ ಕೊರೋನಾ ವೈರಸ್ ಸೋಂಕು ಪರಿಸ್ಹಿತಿ ನಿಭಾಯಿಸಲು ದೇಶದಲ್ಲಿ ಕ್ಲೆಗೊಳ್ಳಲಾಗಿರುವ ಸಿದ್ದತೆ ಕುರಿತಂತೆ ಉನ್ನತ ಮಟ್ಟದ ಪರಾಮರ್ತೆ ಸಭೆ ನಡೆಸಿದರು

ಚೀನಾದಲ್ಲಿ ಕೊರೋನಾ ವೈರಸ್ ಹರಡುವಿಕೆ ವ್ಲಾಪಕಗೊಂಡಿರುವ ಹಿನ್ನೆಲೆಯಲ್ಲಿ ದೇತದಲ್ಲಿ ಈ ಸೋಂಕು ಉಲ್ಲಣಿಸದಂತೆ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿದೆ ಎರಡು ಕೊರೋನಾ ವೈರಸ್ ಪ್ರಕರಣಗಳು ದೃಢಪಟ್ಟರುವ ಕೇರಳದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಲು ಎಲ್ಲ ರೀತಿಯ ನೆರವು ಕಲ್ಪಿಸಲಾಗುವುದೆಂದು ಆ ರಾಜ್ಯ ಸರ್ಕಾರಕ್ಕೆ ಭರವಸೆ ನೀಡಲಾಗಿದೆ ಸೋಂಕು ಸಂಬಂಧ ಎಲ್ಲ ಬೆಳವಣಿಗೆಗಳನ್ನು ಕೇಂದ್ರ ಸರ್ಕಾರ ನಿಕಟವಾಗಿ ಗಮನಿಸುತ್ತಿದ್ದು ಮುನ್ನೆಚ್ಲರಿಕಾ ಕ್ರಮವಾಗಿ ಥಾಯ್ಲೆಂಡ್ ಹಾಗೂ ಸಿಂಗಾಪುರ್ನಿಂದ ಬರುವ ಪ್ರಯಾಣಿಕರನ್ನು ವಿಮಾನ ನಿಲ್ದಾಣಗಳಲ್ಲಿ ಕಡ್ಡಾಯ ತಪಾಸಣೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ ಹಲವು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡರೆ ಕೊರೋನಾ ವೈರಸ್ ಸೋಂಕು ತಡೆಗಟ್ಟಬಹುದು ಎಂದು ವ್ಲೆದ್ಗಕೀಯ ತಜ್ವರು ಹೇಳಿದ್ದಾರೆ ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ವಾನಗಳ ಸಂಸ್ಥೆ ಏಮ್ಸ್ನ ನಿರ್ದೇಶಕ ಪ್ರೊ ರಣದೀಪ್ ಗುಲೇರಿಯಾ ಚೀನಾದಿಂದ ಬಂದಿರುವ ಜನರು ನಿರ್ದಿಷ್ಟವಾಗಿ ಈ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿದರೆ ಸೋಂಕು ಹರಡುವುದನ್ನು ತಪ್ಪಿಸಬಹುದಾಗಿದೆ ಎಂದು ಹೇಳಿದ್ದಾರೆ

ಹ್ವದಯ ಹಾಗೂ ಶ್ವಾಸಕೋಶ ಸಂಬಂಧಿ ಕಾಯಿಲೆ ಇರುವವರು ಕೆಮ್ನು ಮತ್ತು ನೆಗಡಿಯಿಂದ ಬಳಲುತ್ತಿರುವವರಿಂದ ಆದಷ್ಟು ದೂರ ಇರುವುದು ಒಳ್ಳೆಯದು ಎಂದು ರಣದೀಪ್ ಗುರೇರಿಯಾ ತಿಳಿಸಿದ್ದಾರೆ

ಜರ್ಮನಿಯ ಆರೋಗ್ಯ ಸಚಿವ ಜೀಮ್ಸ್ ಸ್ವಾ ಈ ಸಂಬಂಧ ಅಮೆರಿಕದ ಆರೋಗ್ಯ ಸಚಿವರೊಂದಿಗೆ ತಾವು ಮಾತುಕತೆ ನಡೆಸಿರುವುದಾಗಿ ತಿಳಿಸಿದ್ದಾರೆ

ಲೋಕಸಭೆಯಲ್ಲಿಂದು ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಪಕ್ಷಗಳ ಸದಸ್ಯರು ಗದ್ದಲದ ಸನ್ನವೇಶಗಳನ್ನು ಸೃಷ್ಷಿಸಿದರು ಲೋಕಸಭೆ ಇಂದು ದೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆಯೇ ಕಾಂಗ್ರೆಸ್ ಡಿಎಂಕೆ ಬಿ ಎಸ್ಪಿ ಹಾಗೂ ಎಡಪಕ್ಷಗಳ ಸದಸ್ಯರು ಸಭಾಧ್ಯಕ್ಷರ ಮುಂದಿನ ಅಂಗಳಕ್ಕೆ ತೆರಳಿ ಪ್ರಜಾಪ್ರಭುತ್ವ ಉಳಿಸಿ ಎಂದು ಘೋಷಣೆ ಕೂಗತೊಡಗಿದರು

ದೆಹಲಿ ವಿಧಾನಸಭಾ ಚುನಾವಣಾ ಪ್ರಚಾರದ ವೇಳೆ ತಮ್ನ ವಿವಾದಾತ್ತಕ ಹೇಳಿಕೆ ಸಂಬಂಧ ಉತ್ತರಿಸಲು ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಎದ್ದು ನಿಂತಾಗ ಪ್ರತಿಭಟನಾನಿರತ ಸದಸ್ದರು ಘೋಷಣೆ ಕೂಗಿದರು

ಪ್ರಚಾರದ ಭರಾಟೆ ತೀವ್ರಗೊಂಡಿದೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ರಾಷ್ಟ ರಾಜಧಾನಿಯ ಹಲವೆಡೆ ಮತದಾರರನ್ನು ಸೆಳೆಯಲು ಸಭೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರ್ವ ದೆಹಲಿಯಲ್ಲಿಂದು ಚುನಾವಣಾ ರ್ಕಾಲಿ ನಡೆಸಲಿದ್ದಾರೆ

ಹಿರಿಯ ಬಿಜೆಪಿ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಇಂದು ರೋಡ್ ಶೋ ನಡೆಸಲಿದ್ದಾರೆ

ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಜೆ

ನಿನ್ನೆ ದೆಹಲಿ ಮುಖ್ಯಮಂತ್ರಿ ಹಾಗೂ ಆಮ್ ಆದ್ನಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರವಾಲ್ ಕಿರಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ನಡೆಸಿದರು ರಿತಾಲಾ ಲಕ್ಷ್ಮಿ ನಗರ್ ಹಾಗೂ ವಿಶ್ವಾಸ್ ನಗರಗಳಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು ಉಪ ಮುಖ್ಚಮಂತ್ರಿ ಮನೀಶ್ ಸಿಸೋಡಿಯಾ ಕಿಚಿಡ್ ಪುರ್ದಲ್ಲಿ ಪ್ರಚಾರ ನಡೆಸಿದರು ಆಪ್ ಪಕ್ಷದ ಸಂಸದ ಸಂಜಯ್ ಸಿಂಗ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕರ್ವಾಲ್ ನಗರ್ ಹಾಗೂ ಗೊಂಡಾದಲ್ಲಿ ಪ್ರಚಾರ ನಡೆಸಿದರು

ಕೌಶಲ್ತ ಶಿಕ್ಷಣವನ್ನು ಉತ್ತೇಜಿಸುವ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ಅಗತ್ಯವಿದೆ ಎಂದು ಉಪ ರಾಷ್ಷಪತಿ ಎಂ ವೆಂಕಯ್ದ ನಾಯ್ದು ಪ್ರತಿಪಾದಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ವೃತ್ತಿಪರ ತರಬೇತಿ ಸಂಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಶಿಕ್ಷಣ ಕೇವಲ ಪದವಿ ಪಡೆಯಲು ಮಾತ್ರ ಒೕಮಿತವಲ್ಲ ವ್ಯಕ್ತಿಯ ಜ್ವಾನೋದಯ ಮತ್ತು ಸಬಲೀಕರಣಕ್ಕೂ ಪೂರಕವಾಗಿರಬೇಕು ಎಂದರು

ದಕ್ಷಿಣ ಲಂಡನ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಮೂವರು ಗಾಯಗೊಂಡಿದ್ದಾರೆ ನಕಲಿ ಬಾಂಬ್ ಬೆದರಿಕೆಯ ಶಂಕಿತ ಭಯೋತ್ಪಾದಕನನ್ನು ಕಾರ್ಯಾಚರಣೆಯ ವೇಳೆ ಸ್ಕಾಟ್ಲ್ಕಾಂಡ್ ಯಾರ್ಡ್ ಪೊಲೀಸರು ಗುಂಡಿಟ್ಟು ಪತ್ಯ ನಡೆಸಿದ್ದಾರೆ

ಇದೇ ಮೊದಲ ಬಾರಿಗೆ ಆಸ್ಸೇಲಿಯಾ ಓಪನ್ನ ಫೈನಲ್ಸ್ಗೆ ಬಂದಿದ್ದ ಆಸ್ಸಿಯಾದ ಡೊಮೆನಿಕ್ ಥಿಮ್ ಅವರನ್ನು ಜೋಕೋವಿಚ್ ಮಣಿಸಿದ್ದಾರೆ ಪುರುಷರ ಡಬಲ್ಲೆ ಪ್ರಶಸ್ತಿಯನ್ನು ಬ್ರಿಟನ್ನ ಜೋ ಸಲ್ಲಿಬುರೆ ಹಾಗೂ ಅಮೆರಿಕದ ರಾಜೀವ್ ರಾಮ್ ಜೋಡಿ ಆಸ್ವೇಲಿಯಾದ ಲೂಕ್ ಸೆವಿಲ್ಲೆ ಹಾಗೂ ಮ್ಯಾಕ್ಸ್ ಪುಲ್ಸೆಲ್ ಜೋಡಿಯನ್ನು ಮಣಿಸಿ ಪ್ರಶಸ್ತಿ ಗೆದ್ದುಕೊಂಡಿದೆ

ಚೋಪ್ನಾದಲ್ಲಿ ಮದುವೆ ಕಾರ್ಯಕ್ರಮ ಮುಗಿಸಿಕೊಂಡು ಜೀಪ್ನಲ್ಲಿ ವಾಪಸ್ನಾಗುತ್ತಿದ್ದಾಗ ಫ್ಲೆಜಾಪುರ್ ಯಾವಲ್ ರಸ್ನೆಯ ಹಿಂಗೋನೆ ಗ್ರಾಮದ ಬಳಿ ಈ ಅಪಘಾತ ಸಂಭವಿಸಿದೆ ಗಾಯಗೊಂಡವರನ್ನು ಜಿಲ್ಲೆಯ ಯಾವಲ್ ಆಸ್ತತೆಗೆ ದಾಖಲಿಸಲಾಗಿದ್ದು